ಎಲ್ ಎಸ್ ಸಂಸೈಯ ಆವರಣದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಜುಭಾಯ್ವಾಲಾ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸುಪ್ರೀಂಕೋರ್ಟ್ ಮುಖ್ಯ ನ್ಕಾಯಮೂರ್ತಿ ದೀಪಕ್ ವಿುಶ್ರಾ ನ್ಯಾಯಮೂರ್ತಿಗಳಾದ ಅಬ್ದುಲ್ ನಜೀರ್ ಮೋಹನ್ ಶಾಂತನಗೌಡರ್ ಮತ್ತು ಭಾರತದ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಸೇರಿದಂತೆ ಹಲವು ಗಣ್ಣರು ಪಾಲ್ಗೊಳ್ಳಲಿದ್ದಾರೆ

ಇದೇ ಸಂದರ್ಭದಲ್ಲಿ ಅವರು ಶಾಲಾ ಮಕ್ಕಳು ಸೈನಿಕರು ಆಧ್ಯಾತ್ಸಿಕ ಮುಖಂಡರು ಹಾಲು ಮತ್ತು ಕೃಷಿ ಸಹಕಾರ ಸಂಘಗಳ ಸದಸ್ಟರು ಪತ್ರಕರ್ತರು ಸ್ವಳೀಯ ಸಂಸ್ಟೆಗಳ ಮುಖಂಡರ ಜೊತೆ ವಿಡೀಯೊ ಸಂವಾದ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ವಿಡೀಯೋ ಸಂದೇಶದಲ್ಲಿ ಸ್ವಚ್ದ ಭಾರತ ಅಭಿಯಾನವನ್ನು ಮತ್ತಷ್ಟು ಬಲಗೊಳಿಸಲು ದೇಶದ ಜನರ ಸಹಭಾಗಿತ್ವ ಅಗತ್ಯ ಸ್ವಚ್ದ ಭಾರತವಾಗದೇಕು ಎನ್ನುವುದು ಮಹಾತ್ಮ ಗಾಂಧಿ ಅವರ ಕನಸಾಗಿತ್ತು ಈ ಹಿನ್ನೆಲೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದ್ದಾರೆ

ಕುಮಾರಸ್ವಾಮಿ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ ಮಹದಾಯಿ ನ್ಯಾಯಾಧಿಕರಣದ ನೀರು ಹಂಚಿಕೆ ತೀರ್ಪಿನ ಕುರಿತು ಮುಂದೆ ಕೈಗೊಳ್ಳದೇಕಾದ ಕ್ರಮದ ಬಗ್ಗೆ ಕಾನೂನು ಮತ್ತು ನೀರಾವರಿ ತಜ್ಜರೊಂದಿಗೆ ಸಮಾಲೋಚನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಆ ಭಾಗದ ಜನರ ಹಿತದೃಷ್ಷಿಯಿಂದ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳನ್ನು ಎಲ್ಲ ಆಯಾಮಗಳಿಂದ ಪರಿತೀಲಿಸಿ ಸಲಹೆ ನೀಡುವಂತೆ ತಿಳಿಸಿದರು ಸಭೆಯ ಬಳಕ ಮಾತನಾಡಿದ ಜಲಸಂಪನ್ಮೂಲ ಖಾತೆ ಸಚಿವ ಡಿ

ದೇವೇಗೌಡ ಹೇಳಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಕೃಷಿ ಸಿಂಚಾಯಿ ಯೋಜನೆ ಧಾರವಾಡದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಈ ಯೋಜನೆಯಿಂದ ರೈತರು ಕಡಿಮೆ ನೀರು ಬಳಸುವ ಮೂಲಕ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ ಈ ಯೋಜನೆಯ ಅನುಷ್ಠಾನದ ಕುರಿತು ಕೃಷಿ ಇಲಾಖೆಯಲ್ಲಿ ಜಂಟ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಟಿ

ರುದ್ರೇಶಪ್ಪ ಆಕಾಶವಾಣಿಗೆ ಮಾಹಿತಿ ನೀಡಿದರು

ಹಿಂದಿ ಭಾಷೆ ಉತ್ತೇಜಿಸುವ ನಿಟ್ಟನಲ್ಲಿ ವಿಶೇಷ ಕಾರ್ಯಕ್ಷಮತೆ ತೋರಿದ ವಿವಿಧ ಸಚಿವಾಲಯಗಳು ಇಲಾಖೆಗಳ ಮುಖ್ಯಸ್ಥರಿಗೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ನು ರಾಜಭಾಷಾ ಪ್ರಶಸ್ತಿ ಪ್ರದಾನ ಮಾಡಿದರು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ನಿನ್ನೆ ಹಿಂದಿ ದಿನದ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ವರಾದ ಸತೀಶ

ಪರ್ವತೀಕರ್ ಎಲ್ಲ ಸಿಬ್ಬಂದಿಗೆ ಹಿಂದಿ ಪಾಕ್ಷಿಕದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಕರೆ ನೀಡಿದರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಉಪಮಹಾನಿರ್ದೇಶಕ ಸನಿಲ್ ಕುಮಾರ್ ಹಿಂದಿ ದಿನದ ಮಹತ್ನ ಹಾಗೂ ಹಿಂದಿ ಭಾಷೆ ಬಳಕೆ ಕುರಿತು ಮಾಹಿತಿ ನೀಡಿದರು

ಹುಂಡೇಕರ್ ಅವರು ಹಿಂದಿ ಭಾಷೆ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು

ರಾಜ್ಯ ವಿಧಾನ ಪರಿಷತ್ ಸದಸ್ಟರಾಗಿದ್ದ ಡಾಕ್ಷರ್ ಜಿ

ಈಶ್ವರಪ್ಪ ಹಾಗೂ ವಿ ಸೋಮಣ್ಣ ಅವರ ರಾಜೀನಾಮೆಯಿಂದ ತೆರವಾದ ಹಿನ್ನೆಲೆ ಈ ಉಪ ಚುನಾವಣೆ ನಡೆಯುತ್ತಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ್ಷಿ ಇಂದು ಬೆಳಗಾವಿಯ ಕರ್ನಾಟಕ ಲಾ ಸೊಸ್ಟೆಟಿಯ ರಾಜಾ ಲಖಮಗೌಡ ಕಾನೂನು ಮಹಾ ವಿದ್ಯಾಲಯದ ಅಮೃತ ಮಹೋತ್ಸವ ರಾಪ್ಷಪತಿ ರಾಮನಾಥ್ ಕೋವಿಂದ್ ಭಾಗಿ